ಅಸ್ಸಾಂ ಪ್ರವಾಹ ಹಾನಿ ಕೇಂದ್ರೀಯ ತಂಡದಿಂದ ನಷ್ಷ ಅಂದಾಜು ಪ್ರಕ್ರಿಯೆ ಆರಂಭ

ರಾಷ್ಷೀಯ ಆರೋಗ್ಯ ಪ್ರಾಧಿಕಾರದಿಂದ ರಾಷ್ಷೀಯ ಡಿಜೆಟಲ್ ಮಿಷನ್ನ ಆರೋಗ್ಯ ದತ್ತಾಂಶ ನಿರ್ವಹಣೆ ನೀತಿ ಬಿಡುಗಡೆ

ಸೋಂಕಿನಿಂದ ಗುಣಮುಖರಾದವರ ಒಟ್ಲು ಪ್ರಮಾಣ ಸ್ಕ್ರಿಯ ಪ್ರಕರಣಗಳಗಿಂತ ಮೂರೂವರೆ ಪಟ್ಲು ತಲುಪಿದೆ

ಸೋಂಕಿನಿಂದಾಗಿ ಸಾವನ್ನಪ್ಪುವವರ ಪ್ರಮಾಣ ನಿರಂತರವಾಗಿ ಇಳಿಕೆಯಾಗುತ್ತಿದ್ದು

ಭಾರತ ಕೋವಿಡ್ ಪರೀಕ್ಷಾ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಿದೆ

ಪರೀಕ್ಷೆಗಳ ಹೆಚ್ಚಳದಿಂದಾಗಿ ಪಾಸಿಟೀವ್ ಪ್ರಕರಣಗಳ ಪ್ರಮಾಣ ನಿರಂತರವಾಗಿ ಇಳಕೆಯಾಗುತ್ತಿದೆ

ಟೆಸ್ಟ್ರ್ ಟ್ರಾಕ್ ಹಾಗೂ ಟ್ರೀಟ್ ಎಂಬ ತ್ರಿವಳಿ ಕಾರ್ಯತಂತ್ರವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಮೂಲಕ ಈ ಸಾಧನೆ ನಡೆಸಲಾಗಿದೆ

ದೇಶಾದ್ದಂತ ಪ್ರಯೋಗಾಲಯಗಳನ್ನು ಸುಸ್ವಿರವಾಗಿ ವಿಸ್ತರಿಸುವ ಮೂಲಕ ಈ ಮೈಲುಗಲ್ಲು ಸಾಧಿಸಿದೆ ಈ ವರ್ಷದ ಜನವರಿಯಲ್ಲಿ ದೇತದಲ್ಲಿ ಕೇವಲ ಒಂದು ಪ್ರಯೋಗಾಲಯವಿತ್ತು

ರಾಷ್ಟೀಯ ಡಿಜಿಟಲ್ ಆರೋಗ್ಯ ಮಿಷನ್ನ ಕರಡು ಆರೋಗ್ಯ ದತ್ತಾಂಶ ನಿರ್ವಹಣೆ ನೀತಿಯನ್ನು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಬಿಡುಗಡೆ ಮಾಡಿದೆ ನೀತಿಯ ಕರಡನ್ನು ರಾಷ್ಟೀಯ ಡಿಜೆಟಲ್ ಆರೋಗ್ಯ ಮಿಷನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದ್ದು

ಸಾರ್ವಜನಿಕರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿದ ನಂತರ ಕರಡು ಹಂತದಲ್ಲಿರುವ ನೀತಿಯನ್ನು ಅಂತಿಮಗೊಳಿಸಲಾಗುವುದು ಈ ಕರಡು ನೀತಿ ಖಾಸಗಿ ಮಾಹಿತಿ ಸಮ್ಲತಿ ನಿರ್ವಹಣೆ ಮಾಹಿತಿ ಹಂಚಿಕೆ ಮತ್ತು ಸಂರಕ್ಷಣೆಯಂತಹ ಆರೋಗ್ಯ ಮಾಹಿತಿಯ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತದೆ ಸೂಕ್ತ ಮಾರ್ಗದರ್ಶನ ಒದಗಿಸುವುದು ಹಾಗೂ ವೈಯಕ್ತಿಕವಾದ ಮತ್ತು ಸೂಕ್ಷ್ಮ ವೈಯಕ್ತಿಕ ಮಾಹಿತಿಯನ್ನು ಸುಭದ್ರ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಕರಡು ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ಸೇರಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದ ವೇಳೆ ಈ ಮಹತ್ವಾಕಾಂಕ್ಷೆಯ ಎನ್ಡಿಎಚ್ಎಂ ಕಾರ್ಯಕ್ರಮವನ್ನು ಪ್ರಕಟಿಸಿದ್ದರು ಜಿಎಸ್ಟಿ ಅನುಷ್ಠಾನದಿಂದ ಉಂಟಾಗಬಹುದಾದ ಆದಾಯ ನಷ್ಟಕ್ಕೆ ಪರಿಹಾರ ಕುರಿತು ಜಿಎಸ್ಟಿ ಮಂಡಳಿ ಇಂದು ಸಭೆ ಸೇರಿ ಚರ್ಚಿಸಲಿದೆ

ಈ ವಿಷಯ ಕುರಿತಂತೆ ಸಮಾನ ಕಾರ್ಯತಂತ್ರ ರೂಪಿಸಲು ವಿರೋಧ ಪಕ್ಷಗಳ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಒಗ್ಗೂಡಿದ್ದಾರೆ ರಾಜ್ಯಗಳ ಜಿಎಸ್ಟಿ ಆದಾಯಗಳಲ್ಲಿನ ಯಾವುದೇ ಕೊರತೆಯನ್ನು ತುಂಬಿಕೊಡಬೇಕಾದ ಕಾನೂನು ಕಟ್ಟಳೆ ಕೇಂದ್ರ ಸರ್ಕಾರಕ್ಕಿಲ್ಲ ಎಂದು ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಈ ಮುಂಚೆ ಹೇಳಿದ್ದಾರೆ

ತಂಡ ನಾಳೆಯವರೆಗೆ ರಾಜ್ಯದ ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಂಚರಿಸಲಿದೆ ಅಸ್ಲಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ

ಕೇಂದ್ರೀಯ ತಂಡ ನಿನ್ನೆ ಸಂಜೆ ಗುವಹಾಟಿಯಲ್ಲಿ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿತು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜಿಶು ಬರುವ ಕೇಂದ್ರೀಯ ತಂಡಕ್ಕೆ ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಕುರಿತು ಪ್ರಾತ್ವಕ್ಷಿಕೆ ನೀಡಿದರು ಅಸ್ಲಾಂನಲ್ಲಿ ಈ ವರ್ಷ ಮೂರು ಹಂತಗಳಲ್ಲಿ ಉಂಟಾಗಿರುವ ಪ್ರವಾಹದಿಂದಾಗಿ ಲಕ್ಷಾಂತರ ಮಂದಿ ತೊಂದರೆಗೆ ಒಳಗಾಗಿದ್ದಾರೆ

ಇಪಿಐ ಸವಾಲು ಮತ್ತು ಅವಕಾಶಗಳನ್ನು ಗುರುತಿಸುವ ಉದ್ದೇತ ಹೊಂದಿದ್ಲು ಸರ್ಕಾರದ ನೀತಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಮತ್ತು ಅನುಕೂಲಕರ ನಿಯಂತ್ರಣ ಚೌಕಟ್ಟನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಿದೆ ಇಪಿಐನ ಸ್ವರೂಪ ನೀತಿ ವ್ಯಾಪಾರ ಪರಿಸರ ವ್ಣವಸ್ಟೆ ರಘ್ತು ಪರಿಸರ ವ್ಣವಸ್ಟೆ ಹಾಗೂ ರಘ್ತು ಸಾಧನೆ ಈ ನಾಲ್ಕು ಸ್ತಂಭಗಳನ್ನು ಹೊಂದಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ಭಾರತೀಯ ಆರ್ಥಿಕತೆ ವಿಶ್ವ ವೇದಿಕೆಯಲ್ಲಿ ಬಲಿಷ್ಠ ರಘ್ತದಾರ ದೇಶವಾಗುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದಿದ್ದಾರೆ ಈ ಸೂಚ್ಯಂಕದ ಕೂಲಂಕುಷ ಒಳನೋಟಗಳು ರಘ್ತುಪರಿಸರ ವ್ಯವಸ್ಥೆಯನ್ನು ರಾಪ್ಷ ಹಾಗೂ ಉಪರಾಷ್ವೀಯಮಟ್ಟದಲ್ಲಿ ಬಲಿಷ್ಟಗೊಳಿಸುವ ನಿಟ್ಟನಲ್ಲಿ ಸಂಬಂಧಿಸಿದ ಎಲ್ಲರಿಗೂ ಸಹಕಾರಿಯಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ ನೀತಿ ಆಯೋಗದ ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿ ಅಮಿತಾಬ್ ಕಾಂತ್ ಮಾತನಾಡಿ ರಘ್ತು ಸನ್ನದ್ದತಾ ಸೂಚ್ಚಂಕ ಉಪರಾಷ್ವೀಯ ಮಟ್ಟದಲ್ಲಿ ರಫ್ತು ಉತ್ತೇಜನಕ್ಕೆ ನಿರ್ಣಾಯಕವಾದ ಪ್ರಮುಖ ಕ್ಷೇತ್ರಗಳನ್ನು ಗುರುತಿಸುವಲ್ಲಿ ಮಾಹಿತಿ ಚಾಲಿತ ಪ್ರಯತ್ನವಾಗಿದೆ ಎಂದಿದ್ದಾರೆ ಆತ್ನ ನಿರ್ಭರ್ ಭಾರತ್ನತ್ತ ಗಮನ ಕೇಂದ್ರೀಕರಿಸಿ ಭಾರತವನ್ನು ಅಭಿವೃದ್ದಿಹೊಂದಿದ ಅರ್ಥಿಕತೆಯನ್ನಾಗಿ ರೂಪಿಸುವ ಗುರಿ ಸಾಧನೆಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ರಫ್ತು ಪ್ರಮಾಣ ವೃದ್ದಿಸಬೇಕಾದ ಅಗತ್ವವಿದೆ ಎಂದು ನೀತಿ ಆಯೋಗ ಹೇಳಿದೆ ರಾಜ್ಜಗಳು ಹೇಗೆ ಈ ಗುರಿ ತಲುಪಬಹುದಾಗಿದೆ ಎಂಬ ಬಗ್ಗೆ ಇಪಿಐ ಅತ್ಯಂತ ಮಹತ್ವದ ಅಂತಗಳನ್ನು ಒಳಗೊಂಡಿದೆ ಕರ್ನಾಟಕದ ಸಮಗ್ರ ಅಭಿವೃದ್ದಿಗೆ ಸರ್ಕಾರ ಕಟ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೆಂಗಳೂರಿನ ಆನಂದರಾವ್ ವೃತ್ತದ ಬಳಿ ಮಹಾನಗರ ಪಾಲಿಕೆ ಇಂದು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಸ್ವಾತಂತ್ರ ಸೇನಾನಿ ಕ್ರಾಂತಿ ವೀರ ಸಂಗೋಳ್ಳರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ರಾಯಣ್ಣ ಹೆಸರಿನ ಮೇಲು ಸೇತುವೆ ಉದ್ವಾಟಿಸಿ ಅವರು ಮಾತನಾಡಿದರು ಸ್ನಾತಂತ್ರ ಸೇನಾನಿ ಸಂಗೋಳ್ಳ ರಾಯಣ್ಣ ಇಂದಿನ ಯುವ ಜನತೆಗೆ ಸ್ವೂರ್ತಿ ಎಂದರು ಬೆಂಗಳೂರು ನಗರದಲ್ಲಿ ಶೀಘ ಮೆಟ್ರೋ ಸಂಚಾರ ಆರಂಭ ಮಾಡಲಾಗುವುದು ಬೆಂಗಳೂರಿನ ಅಭಿವೃದ್ದಿಗೆ ಮೂಲಸೌಕರ್ಯ ಬದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಹೇಳದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ನ್ಲೂಸ್ ಆನ್ ಏರ್ ಯೂಟ್ಲೂಬ್ ಮ್ನೆ ಗೌ

ಪ್ರತಿ ತಿಂಗಳ ಕಡೆಯ ಭಾನುವಾರ ಪ್ರಸಾರವಾಗುವ ಈ ಜನಪ್ರಿಯ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮೋದಿ ತಮ್ನ ವಿಚಾರಗಳೊಂದಿಗೆ ದೇಶದ ನಾಗರಿಕರು ಕಳುಹಿಸುವ ಕೆಲವು ಅತ್ಯುತ್ತಮ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾರೆ

ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನರೇಂದ್ರ ಮೋದಿಯವರ ಹಿಂದಿ ಭಾಷಣ ಕನ್ನಡ ಅನುವಾದ ಬಿತ್ತರವಾಗುತ್ತದೆ

ನ್ಹಾಯಮೂರ್ತಿ ರಾಜೇಂದ್ರ ಮೆನನ್ ನಿನ್ನೆ ಚಾಲನೆ ನೀಡಿದ್ದಾರೆ ಇದರಿಂದ ಹಲವು ಪೂದೇಶಿಕ ಶಾಖೆಗಳಲ್ಲಿ ವಿಚಾರಣೆಗೆ ಕಾಯುತ್ತಿರುವ ಅಹವಾಲುಗಳ ವಿಲೇವಾರಿ ಇದರಿಂದ ತ್ವರೆಗೊಳ್ಳಲಿದ್ದು ಸಶಸ್ತ ಪಡೆಗಳ ಸಿಬ್ಬಂದಿಗೆ ನಿರಾಳವಾಗಲಿದೆ